ತಮ್ಮ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ವಿಚಾರ ಹಂಚಿಕೊಂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ವೈವಿಧ್ಯತೆ ನಾಗರಿಕರ ಪ್ರೇರಣಾ ಮೂಲ ಎಂದು ಬಣ್ಣನೆ

ಹೊಸ ಸವಾಲುಗಳನ್ನು ಸ್ಲೀಕರಿಸಿದ ಹಾಗೂ ಸಮಾಜದ ಸಕಾರಾತ್ಮಕ ಬದಲಾವಣೆಗೆ ವೇಗ ಹೆಚ್ಚಿಸಿದ ಆಧುನಿಕ ಭಾರತದ ಮಹಿಳೆಯರ ಬಗ್ಗೆ ಪ್ರಧಾನಮಂತಿ ಶ್ಲಾಘನೆ

ಸಾಹಸ ಚಟುವಟಿಕೆಗಳ ಮೂಲಕ ಜೀವನಾಸಕ್ಕಿ ಹಾಗೂ ಸಮಗ್ರತೆಯಲ್ಲಿ ತೊಡಗಿಕೊಳ್ಳುವಂತೆ ಜನತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ

ಅಹಮದಾಬಾದ್ನ ವಿಶ್ಲದ ಅತಿ ದೊಡ್ಡ ಕ್ರೀಡಾಂಗಣದಲ್ಲಿ ನಾಳೆ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ಅಮೆರಿಕ ಅಧ್ಯಕ್ಷರನ್ನು ಸ್ವಾಗತಿಸಲು ಸಂಪೂರ್ಣವಾಗಿ ಸಜ್ಣಾದ ತಾಜ್ಮಹಲ್

ಭಾರತದ ವೈವಿಧ್ಯತೆ ಪ್ರತಿಯೊಬ್ಬ ದೇಶವಾಸಿಯಲ್ಲೂ ಹೆಮ್ಮೆಯನ್ನು ತುಂಬಿದೆ ಎಂದು ಪ್ರಧಾನಮಂತಿ ನರೇಂದ ಮೋದಿ ಹೇಳಿದ್ದಾರೆ

ದೇಶದ ವೈಶಾಲ್ಯತೆ ಮತ್ತು ವೈವಿಧತೆ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಸ್ಕರಿಸಿದರು ಬಹು ಮಹತ್ತರವಾದ ಪರಂಪರೆಯನ್ನು ಪೂರ್ವಜರು ನಮಗೆ ಬಳುವಳಿಯಾಗಿ ನೀಡಿದ್ದಾರೆ

ಕೆಲ ದಿನಗಳ ಹಿಂದೆ ತಾವು ಭೇಟಿ ನೀಡಿದ ದೆಹಲಿಯ ಹುನರ್ ಹಾಟ್ ಕುರಿತು ವಿಚಾರ ಹಂಚಿಕೊಂಡ ಪ್ರಧಾನಮಂತ್ರಿ ಅವರು ಒಂದು ಪುಟ್ಟ ಸ್ಥಳದಲ್ಲಿ ನನಗೆ ನಮ್ಮ ದೇಶದ ವಿಶಾಲತೆ ಸಂಸ್ಕೃತಿ ಪರಂಪರೆಗಳು ಊಟ ಉಪಹಾರ ಮತ್ತು ಭಾವನೆಗಳ ವೈವಿಧ್ಯತೆಯ ದರ್ಶನವಾಯಿತು ಸಾಂಪ್ರದಾಯಿಕ ವಸ್ತ್ರಗಳು ಕರಕುಶಲ ವಸ್ತುಗಳು ರತ್ನಗಂಬಳಿಗಳು ಪಾತ್ರೆಗಳು ಬಿದಿರು ಮತ್ತು ಕಂಚಿನ ಉತ್ಪನ್ನಗಳು ಪಂಜಾಬಿನ ಹೂಕುಂಡಗಳು ಆಂಧ್ರಪ್ರದೇಶದ ಅದ್ಬುತವಾದ ಚರ್ಮದ ಉತ್ಪನ್ನಗಳು ತಮಿಳುನಾಡಿನ ಸುಂದರವಾದ ವರ್ಣಚಿತ್ರಗಳು ಉತ್ತರ ಪ್ರದೇಶದ ಹಿತ್ತಾಳೆಯ ಉತ್ಪನ್ನಗಳು ಬದೋಹಿಯ ರತ್ಸಗಂಬಳಿಗಳು ಕಛ್ ನ ತಾಮ್ರದ ಉತ್ಪನ್ನಗಳಿದ್ದವು ಸಂಪೂರ್ಣ ಭಾರತದ ಕಲೆ ಮತ್ತು ಸಂಸ್ಕೃತಿಯ ಕಿರುನೋಟ ನಿಜಕ್ಕೂ ಅದ್ಭುತವೇ ಆಗಿತ್ತು ಇದರ ಹಿಂದಿನ ಕುಶಲಕರ್ಮಿಗಳ ಸಾಧನೆ ಏಕಾಗ್ರತೆ ಅವರ ಕೌಶಲ್ಯದ ಬಗೆಗಿನ ಒಲವಿನ ಕಥೆಗಳು ಸಹ ಬಹಳ ಪ್ರೇರಣಾದಾಯಕವಾಗಿವೆ ಹುನರ್ ಹಾಟ್ ನಲ್ಲಿ ಒಬ್ಬ ದಿವ್ಯಾಂಗ ಮಹಿಳೆಯ ಮಾತುಗಳನ್ನು ಕೇಳಿ ಬಹಳ ಸಂತೋಷವಾಯಿತು ಈ ಹಿಂದೆ ಅವರು ಬೀದಿ ಬದಿಯಲ್ಲಿ ತಮ್ಮ ವರ್ಣಚಿತ್ರಗಳನ್ನು ಮಾರಾಣ ಮಾಡುತ್ತಿದ್ದರು ಆದರೆ ಹುನರ್ ಹಾಟ್ ನ ಒಡನಾಟದೊಂದಿಗೆ ಅವರ ಜೀವನ ಬದಲಾಗಿದೆ ಎಂದು ಹೇಳಿದರು ಇಂದು ಅವರು ಸ್ವಾವಲಂಬಿಯಷ್ಲೇ ಅಲ್ಲ ಸ್ವಂತ ಮನೆಯನ್ನೂ ಖರೀದಿಸಿದ್ದಾರೆ

ದೇಶದ ಜನರು ಸಾಹಸಗಳಲ್ಲಿ ತೊಡಗಬೇಕು ಎಂದು ಕರೆ ನೀಡಿದ ಪ್ರಧಾನಮಂತ್ರಿ ಭಾರತದ ಜಾಗತಿಕ ಪ್ರದೇಶಗಳು ಸಾಹಸ ಕ್ರೀಡೆಗಳಿಗೆ ಉತ್ತಮ ಅವಕಾಶ ನೀಡುತ್ತಿವೆ ಪರ್ವತಗಳು ಮರುಭೂಮಿಗಳು ಅರಣ್ಯಗಳು ಹಾಗೂ ಸಮುದ್ರಗಳು ಸಾಹಸಕ್ಕೆ ಕೈಬೀಸಿ ಕರೆಯುತ್ತವೆ ಎಂದರು ಮೌಂಟ್ ಅಕಾನ್ನಾಗುವಾ ಏರಿದ ಬಾಲಕಿ ಕಾಮ್ನಾ ಕಾರ್ತಿಕೇಯನ್ ಸಾಧನೆ ಬಗ್ಗೆ ಉದಾಹರಣೆ ನೀಡಿ ಆಕೆ ತನ್ನ ಹನ್ನೆರಡನೇ ವಯಸ್ಸಿನಲ್ಲೇ ಮೌಂಟ್ ಅಕಾನ್ಯಾಗುವಾ ಏರುವ ಸಾಧನೆ ಮಾದಿ ತೋರಿದ್ದಾಳೆ ಇದು ದಕ್ಷಿಣ ಅಮೆರಿಕಾದಲ್ಲಿ ಆಂಡಿಸ್ ಪರ್ವತದ ಅತ್ಯಂತ ಎತ್ತರದ ಶಿಖರವಾಗಿದ್ದು

ಅಂತರಿಕ್ಷದಲ್ಲಿ ಉಪಗ್ರಹ ಉಡ್ಡಯನದಲ್ಲಿ ಹೊಸ ಹೊಸ ದಾಖಲೆಗಳು ಯೋಜನೆಗಳು ಪ್ರತಿಯೊಬ್ಬ ಭಾರತೀಯನು ಬೀಗುವಂತೆ ಮಾಡುತ್ತವೆ ನವಭಾರತ ಈಗ ತನ್ನ ಹಳೆಯ ವಿಧಾನಗಳನ್ನು ತೊರೆದು ಹೊಸತನದೊಂದಿಗೆ ಮುಂದೆ ಸಾಗುವುದಕ್ಕೆ ಸಿದ್ದವಾಗಿದೆ ಸಮಾಜದಲ್ಲಿ ಒಂದು ಸಕಾರಾತ್ಮಕ ಪರಿವರ್ತನೆಯನ್ನು ನಾವು ಕಾಣುತ್ತಿದ್ದೇವೆ ಎಂದು ನರೇಂದ್ರ ಮೋದಿ ಹೇಳಿದರು

ಎರಡೂ ಇಂಜಿನ್ ಗಳಲ್ಲೂ ಈ ಮಿಶ್ರಣದ ಉಪಯೋಗ ಮಾಡಿದ್ದು ಇದೇ ಮೊದಲ ಬಾರಿ ಎಂದು ಹೇಳಿದರು

ಇಡೀ ರಾತ್ರಿ ಅವರು ಜಾಗರಣೆ ಮಾಡಿದ್ದರು ಎಂದು ಹೇಳಿದ ಪ್ರಧಾನಮಂತ್ರಿ ಯುವ ಸಮುದಾಯದೊಂದಿಗಿನ ವಿಜ್ಞಾನ ಸಮಗ್ರತೆ ಕುರಿತಂತೆ ಇಸ್ರೋ ರೂಪಿಸಿರುವ ಯುವಿಕಾ ಕಾರ್ಯಕ್ರಮದ ಪ್ರಯೋಜನವನ್ನು ಎಲ್ಲ ಶಾಲಾ ಪ್ರಾಂಶುಪಾಲರು ಮತ್ತು ಶಿಕ್ಷಕರು ವಿಜ್ಞಾನದ ಸೌಕರ್ಯಗಳ ಲಾಭ ಪಡೆಯಬೇಕೆಂದು ಕರೆ ನೀದಿದರು ಯುವಜನತೆಯನ್ನು ವಿಜ್ಞಾನದೊಂದಿಗೆ ಬೆರೆಯುವಂತೆ ಮಾಡಲು ಇಸ್ರೋ ಕೈಗೊಂಡ ಯುವಿಕಾ ಕಾರ್ಯಕ್ರಮ ಪ್ರಶಂಸನೀಯ ಪ್ರಯತ್ತವಾಗಿದೆ ಯುವಿಕಾ ಅಂದರೆ ಯುವ ವಿಜ್ಞಾನಿ ಕಾರ್ಯಕ್ರಮ ಎಂದು ಈ ಕಾರ್ಯಕ್ರಮ ನಮ್ಮ ದೃಷ್ಟಿಕೋನವಾದ ಜೈ ಜವಾನ್ ಜೈ ಕಿಸಾನ್ ಜ್ಟೆ ವಿಜ್ಞಾನ್ ಜೈ ಅನುಸಂಧಾನ್ ಎಂಬುದಕ್ಕೆ ತಕ್ಕುದಾಗಿದೆ ಎಂದು ಹೇಳಿದರು ಸಮಾಜದಲ್ಲಿ ಸಕಾರಾತ್ಮಕ ಬೆಳವಣಿಗೆಯ ವೇಗ ಹೆಚ್ಚಿಸಲು ಮಹಿಳೆಯರು ಹೊಸ ಸವಾಲುಗಳನ್ನು ಸ್ವೀಕರಿಸಿದ್ದಾರೆ ಎಂದು ಹೇಳಿದ ಪ್ರಧಾನಮಂತ್ರಿ ಬಿಹಾರದ ಪೂರ್ಣಿಮಾ ಎಂಬ ಮಹಿಳೆಯ ಉದಾಹರಣೆ ನೀದಿ ಆ ಮಹಿಳೆ ಹಿಪ್ಪುನೇರಳೆ ಬೆಳೆದು ಸರ್ಕಾರಕ್ಕೆ ನೆರವಾಗಿದ್ದಾರೆ ಆದರ್ಶ ಜೀವಿಕಾ ಮಹಿಳಾ ಮಲ್ಬರಿ ಪ್ರೊದಕ್ಷನ್ ಗ್ರೂಪ್ನ ಸ್ಪನ್ ಸಿಲ್ಕ್ನ ಮಹಿಳೆಯರು ರೇಷ್ಮೆ ಗೂಡುಗಳನ್ನು ಬೆಳೆದು ಸ್ವತಃ ಸೀರೆ ತಯಾರಿಸುತ್ತಿದ್ದಾರೆ ಇದರಿಂದ ಅವರು ಸಾವಿರಾರು ರೂಪಾಯಿ ಗಳಿಸುತ್ತಿದ್ದಾರೆ ಎಂದರು

ಪ್ರಧಾನಮಂತ್ರಿ ಅವರು ಭಾರತದ ದೇಶವಾಸಿಗಳು ಶುಕ್ರವಾರ ಆಚರಿಸಿದ ಮಹಾಶಿವರಾತ್ರಿ ಅಂಗವಾಗಿ ಶುಭ ಕೋರಿದರು ಬರಲಿರುವ ಹೋಳಿ ಹಾಗೂ ರಾಮನವಮಿ ಹಬ್ಬಕ್ಕೂ ಶುಭಕಾಮನೆ ತಿಳಿಸಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಲಕ್ಷಕ್ಕೂ ಅಧಿಕ ಅಭಿಮಾನಿಗಳ ಸಮ್ಮುಖದಲ್ಲಿ ವೇದಿಕೆ ಹಂಚೆಕೊಳ್ಳಲಿದ್ದಾರೆ ಅಮೆರಿಕ ಅಧ್ಯಕ್ಷರನ್ನು ಸ್ನಾಗತಿಸಲು ಆಗ್ರಾದ ತಾಜ್ಮಹಲ್ ಕೂಡ ಸಂಪೂರ್ಣವಾಗಿ ಸಜ್ಞಾಗಿದೆ ರಸ್ತೆಗಳನ್ನು ಶ್ವಂಗರಿಸಲಾಗಿದೆ ಹಲವಾರು ವರ್ಣಚಿತ್ರಗಳಿಂದ ಗೋಡೆಗಳನ್ನೂ ಕೂಡ ಸೌಂದರ್ಯೀಕರಣಗೊಳಿಸಲಾಗಿದೆ

ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾಳೆ ಅಹಮದಾಬಾದ್ನಲ್ಲಿ ಆಯೋಜಿಸಿರುವ ನಮಸ್ತೆ ಟ್ರಂಪ್ ಬ್ಬಹತ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರ ಸಂಜೆ ಆಗ್ರಾಕ್ಕೆ ಭೇಟಿ ನೀಡಲಿದ್ದಾರೆ ಆಗ್ರಾದಲ್ಲಿ ಟ್ರಂಪ್ ಕುಟುಂಬ ಒಂದು ಗಂಟೆ ಕಾಲ ಕಳೆಯಲಿದ್ದು ತಾಜ್ಮಹಲ್ ಮುಂಭಾಗದಲ್ಲಿ ಸೂರ್ಯಾಸ್ತ ವೀಕ್ಷಿಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಟ್ರಂಪ್ ಕುಟುಂಬದ ಜೊತೆಗಿರಲಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆರ್ಥಿಕ ಮತ್ತು ಇಂಧನ ಸೇರಿದಂತೆ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಒಪ್ಪಂದದ ಕುರಿತು ಗಮನಹರಿಸುವ ನಿರೀಕ್ಷೆಯಿದೆ ಭಯೋತ್ವಾದನೆ ನಿಗ್ರಹ ಶಾಂತಿ ಸ್ದಾಪನೆ ಹಾಗೂ ಭಾರತ ಮತ್ತು ಅಮೆರಿಕ ನಡುವಿನ ಪರಸ್ವರ ಹಿತಾಸಕ್ಕಿಗೆ ಸಂಬಂಧಿಸಿದ ವಿಷಯಗಳು ಪ್ರಮುಖವಾಗುವ ಸಾಧ್ಯತೆಯಿದೆ ಸರಕು ಮತ್ತು ಸೇವೆಗಳಲ್ಲಿ ಅಮೆರಿಕವು ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರಿಕೆ ರಾಷ್ಟವಾಗಿದೆ

ಆದ್ಗಾಗ್ಯೂ ಸೀಮಿತ ಭೂಹಿಡುವಳಿದಾರರಿಗಷ್ಟೇ ಸೀಮಿತಗೊಳಿಸದೇ ಎಲ್ಲಾ ರೈತಕುಟುಂಬಗಳಿಗೆ ಈ ಯೋಜನೆಯನ್ನು ವಿಸ್ತರಿಸುವ ಗುರಿಯಿದೆ ಮಾರಕ ಕೊರೊನಾ ವೈರಸ್ ಭೀತಿಯ ಹಿನ್ನೆಲೆಯಲ್ಲಿ ಸಿಂಗಾಪುರಕ್ಕೆ ಅನಿವಾರ್ಯವಲ್ಲದ ಪ್ರಯಾಣಗಳನ್ನು ಕದಿಮೆ ಮಾಡಬೇಕೆಂದು ದೇಶದ ಜನತೆಗೆ ಕೇಂದ್ರ ಸರ್ಕಾರ ಸಲಹೆ ನೀಡಿದೆ ಕೊರೊನಾ ವೈರಸ್ ಹರಡುವಿಕೆ ಭೀತಿಯಿದ್ದು ಅನಗತ್ಯವಾಗಿ ಸಿಂಗಾಪುರ ಪ್ರವಾಸ್ ಕೈಗೊಳ್ಳಬಾರದೆಂದು ಸರ್ಕಾರ ಹೇಳಿದೆ ಕಕ್ಕಂಡು ಇಂಡೋನೇಷಿಯಾ ವಿಯೆಟ್ನಾಂ ಮತ್ತು ಮಲೇಷಿಯಾಗಳಿಂದ ಭಾರತಕ್ಕೆ ಆಗಮಿಸುವ ವಿಮಾನಗಳ ಪ್ರಯಾಣಿಕರನ್ನು ನಾಳೆಯಿಂದ ನಿಲ್ದಾಣಗಳಲ್ಲಿ ತಪಾಸಣೆಗೆ ಒಳಪದಿಸಲು ನಿರ್ಧರಿಸಲಾಗಿದೆ